ಪ್ರಚಾರ ಬಿರುಸುಗೊಂಡಿದೆ

ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಮತದಾರರನ್ನು ಸೆಳೆಯಲು ದೇಶದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕ ಸಭೆಗಳು ಮತ್ತು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದ ಅಜಾಂಗಢ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ವೋಟ್ ಬ್ಲಾಂಕ್ ರಾಜಕೀಯಕ್ನಾಗಿ ಎಸ್ಪಿ ಮತ್ತು ಬಿಎಸ್ಪಿ ಮಹಾಮೈತ್ರಿಕೂಟ ರಚಿಸಿಕೊಂಡಿದೆ ಪ್ರತಿಪಕ್ಷಗಳು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಮತಯಾಚಿಸುತ್ತಿವೆ ಎಂದು ಆರೋಪಿಸಿದ್ದಾರೆ ಇಂದು ಬೆಳಗ್ಗೆ ಪಶ್ಚಿಮ ಬಂಗಾಳದ ಬಂಕೂರಾ ಜಿಲ್ಲೆಯ ಕಮಾಲ್ದಂಗಾನಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಬಲಿಷ್ನ ಸರ್ಕಾರದ ಪರವಾಗಿ ಜನತೆ ತೀರ್ಮ ನೀಡುತ್ತಿದ್ದಾರೆ ನರೇಂದ್ರ ಮೋದಿ ಅವರು ರಾಜ್ಯದ ಪುರುಲಿಯಾದಲ್ಲೂ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪರಿಯಾಣದ ಸಿರ್ಸಾದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇತಿಸಿ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರು ಮತ್ತು ಯುವಜನರ ಕಲ್ನಾಣಕಾಗಿ ಕೆಲಸ ಮಾಡಲಿದೆ ಸಮಾಜದ ಬಡಜನರಿಗೆ ನ್ಗಾಯ್ ಯೋಜನೆಯಿಂದ ಪ್ರಯೋಜನವಾಗಲಿದೆ ದೇಶವನ್ನು ದೋಚಿರುವ ಜನರಿಂದ ಹಣಕಿತ್ತು ಈ ಯೋಜನೆಗೆ ನಿಧಿ ಒದಗಿಸಲಾಗುವುದು ಎಂದು ಹೇಳಿದ್ದಾರೆ

ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಾರಣರಾಗಿದ್ದಾರೆ ಮೋದಿ ಅವರು ಸುಳ್ದು ಭರವಸೆಗಳನ್ನು ನೀಡುತ್ತಾ ಜನರನ್ನು ದಾರಿತಪ್ಪಿಸುತ್ತಿದ್ದಾರೆ ಎಂದರು

ದೆಹಲಿಯಲ್ಲಿಂದು ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಮನು ಸಿಂಫ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ತಪ್ಪು ಮಾಹಿತಿ ಪ್ರಚಾರ ಮಾಡುತ್ತಿದೆ ತನ್ನ ವೈಫಲ್ಯ ಮರೆಮಾಚಲು ಬಿಜೆಪಿ ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿದೆ ಎಂದು ಅವರು ದೂರಿದ್ಗಾರೆ ರಾಹುಲ್ ಗಾಂಧಿ ಅವರ ಪೌರತ್ವ ಕುರಿತು ನಿರ್ಧಾರವಾಗುವವರೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸದಂತೆ ಅವರನ್ನು ತಡೆಯಲು ಕೇಂದ್ರ ಹಾಗೂ ಚುನಾವಣಾ ಆಯೋಗಕ್ಕೆ ಸೂಚಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಮನವಿ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತಳ್ಳಿಹಾಕಿದೆ

ಬಿಜೆಪಿ ಪತ್ರಕರ್ತರಿಗೆ ಲಂಚ ನೀಡಿದೆ ಎಂಬ ಘಟನೆಯನ್ನು ವಿರೋಧಿಸಿ ಕಾಂಗ್ರೆಸ್ ಇಂದು ಪ್ರತಿಭಟನಾ ರ್ನಾಲಿಯನ್ನು ಹಮ್ನಿಕೊಂಡಿತ್ತು

ಇದನ್ನು ಪತ್ರಕರ್ತರು ನಿರಾಕರಿಸಿದ್ದಾರೆ ಎನ್ನಲಾಗಿದೆ ಈ ಘಟನೆಯು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಎಂದು ಲೇಹ್ ಪ್ರೆಸ್ ಕ್ಲಬ್ ಜಿಲ್ಲಾ ಚುನಾವಣಾಧಿಕಾರಿಗೆ ದೂರು ನೀಡಿತ್ತು ಭಯೋತ್ಪಾದನೆ ವಿರುದ್ದ ಎನ್ಡಿಎ ಸರ್ಕಾರ ಶೂನ್ದ ಸಹಿಷ್ಣುತೆ ಅನುಸರಿಸಿದೆ ಎಂದು ಬಿಜೆಪಿ ಹಿರಿಯ ನಾಯಕಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ಮಾಧ್ಯಮದೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಕಳೆದ ಐದು ವರ್ಷಗಳಲ್ಲಿ ದೇಶದ ಫನತೆ ವಿಶ್ವಮಟ್ಟದಲ್ಲಿ ಹೆಚ್ಚಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳತದ ಸರ್ಕಾರದಲ್ಲಿ ಜನರು ಸುರಕ್ಷಿತ ಭಾವನೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ

ಟವಿ ಚಾನಲ್ವೊಂದಕ್ಕೆ ಮಾತನಾಡಿರುವ ಪ್ರತ್ರಕರ್ತ ಫಾರ್ನ್ಸಿಸ್ಕಾ ಮಾರಿನೋ ಭಾರತ ನಡೆಸಿದ ವಾಯು ದಾಳಿಯಲ್ಲಿ ಯಾವುದೇ ಹಾನಿ ಆಗಿಲ್ಲ ಹಾಗೂ ಸಾವು ನೋವು ಸಂಭವಿಸಿಲ್ಲ ಎಂದು ಹೇಳುತ್ತಾ ಪಾಕಿಸ್ತಾನ ಫಟನೆಯನ್ನು ಮುಚ್ಚಿಹಾಕಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ನಾಲ್ಲು ದಿನಗಳ ವಿಯೆಟ್ನಾಂ ಭೇಟಗಾಗಿ ಉಪರಾಪ್ಲಪತಿ ಎಂ

ರಾಜಧಾನಿ ಹನೋಯ್ ತಲುಪಿದ್ದಾರೆ ಪನೋಯ್ ವಿಮಾನ ನಿಲ್ಲಾಣದಲ್ಲಿ ಉಪರಾಪ್ಲಪತಿಯವರಿಗೆ ರತ್ನಗಂಬಳಿ ಸ್ವಾಗತ ನೀಡಲಾಯಿತು ಈ ಭೇಟಯಿಂದ ಅಗ್ನೇಯಾ ಏಷ್ಯಾ ರಾಷ್ಲದೊಂದಿಗೆ ಭಾರತದ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ವೃದ್ಧಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ

ವಿಯಟ್ನಾಂ ನಾಯಕರೊಂದಿಗೆ ಮಾತುಕತೆ ನಡೆಸುವುದಲ್ಲದೆ ಉಪರಾಷ್ಷಪತಿ ಎಂ

ತಮ್ನ ಭೇಟಿ ವೇಳೆ ಉಪರಾಷ್ವಪತಿ ವಿಯಟ್ನಾಂ ರಾಜಧಾನಿ ಹನೊಯ್ನಲ್ಲಿ ನಡೆಯಲಿರುವ ಜಾಗತಿಕ ನಾಯಕತ್ವದಲ್ಲಿ ಬೌದ್ಧ ಧರ್ಮದ ಪಾತ್ರ ಹಾಗೂ ಸುಸ್ಥಿರ ಸಮಾಜಕ್ಕಾಗಿ ಹೊಣೆಗಾರಿಕೆಯ ಹಂಚಿಕೆ ಉದ್ವಾಟನಾ ಸಮಾವೇಶದಲ್ಲಿ ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ ಸುಪ್ರೀಂಕೋರ್ಟ್ನ ನ್ನಾಯಮೂರ್ತಿಗಳಾಗಿ ಪದನ್ನೋತಿ ಹೊಂದಲು ನ್ನಾಯಮೂರ್ತಿಗಳಾದ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ಅವರ ಹೆಸರುಗಳನ್ನು ಸುಪ್ರೀಂಕೋರ್ಟ್ನ ಕೊಲಿಜಿಯಂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದೆ ನ್ಯಾಯಮೂರ್ತಿ ಗವಾಯ್ ಅವರು ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ ಸೂರ್ಯಕಾಂತ್ ಅವರು ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಮುಖ್ಯ ನ್ಹಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಐವರು ಸದಸ್ಟರ ಕೊಲಿಜಿಯಂ ನಿನ್ನೆ ಸಭೆ ಸೇರಿ ಇಬ್ಬರೂ ನ್ಯಾಯಾಧೀಶರ ಹೆಸರುಗಳನ್ನು ಶಿಫಾರಸ್ತು ಮಾಡಿದೆ

ಪ್ರತೀಕಾರ ಕ್ರಮ ತೆಗೆದುಕೊಳ್ಳುವುದಾಗಿ ಚೀನಾ ಎಚ್ಚರಿಸಿದೆ

ಅದರ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಟ್ಲಾಗೂರ್ ಅವರನ್ನು ಸ್ಪರಿಸಿದ್ದಾರೆ ಏಷ್ಟಾದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಹಾಗೂ ರಾಷ್ಟಗೀತೆಯನ್ನು ರಚಿಸಿದ ಗುರುದೇವ್ ರವೀಂದ್ರನಾಥ್ ಟ್ಟಾಗೂರ್ ಅವರು ದೇಶದ ಸಾಹಿತ್ಯ ದಿಗ್ಗಜರಲ್ಲಿ ಪ್ರಮುಖರು ಎಂದು ರಾಷ್ಟಪತಿ ತಮ್ಮ ಟ್ವೀಟ್ನಲ್ಲಿ ಬಣ್ಣಿಸಿದ್ದಾರೆ ಗುರುದೇವ್ ಟ್ವಾಗೂರ್ ಅವರ ಸೃಜನಶೀಲತೆಯ ಪ್ರೇರೇಪಣೆಯನ್ನು ದೇಶದ ಪ್ರತಿಯೊಬ್ಬರೂ ಹೊಂದಬೇಕು ಎಂದು ರಾಷ್ಟಪತಿ ಕರೆ ನೀಡಿದ್ದಾರೆ

ವೆಂಕಯ್ಲ ನಾಯ್ದು ಅವರೂ ಕೂಡ ಟ್ವಾಗೂರ್ ಅವರನ್ನು ಸ್ಲರಿಸಿದ್ದಾರೆ ನೊಬೆಲ್ ಪುರಸ್ನತರಾದ ಟ್ಟಾಗೂರ್ ಅವರು ತಮ್ಮ ಬರವಣಿಗೆಗಳ ಮೂಲಕ ಕೋಟ್ಯಂತರ ಜನರ ಮನದಲ್ಲಿದ್ದಾರೆ

ಟ್ಲಾಗೂರ್ ಅವರ ಜನ್ನದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತದ ಪರಂಪರೆ ಹಾಗೂ ಸಂಸ್ಕತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಪಡಿಸಿದವರು ಟ್ಲಾಗೂರ್ ಎಂದು ಬಣ್ಣೆಸಿದ್ದಾರೆ ಚೀನಾದ ಲೂವಾನ್ನಲ್ಲಿ ನಡೆದ ಐಟಿಎಫ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ಅಂಕಿತಾ ರೈನಾ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ